ಬಡವರು ಆರ್ಥಿಕವಾಗಿ ಹಿಂದುಳಿದವರಿಗೆ ವಸತಿ ಸೌಲಭ್ಯ ಕಲ್ಪಿಸುವ ಸಂಕಲ್ಪ ಮುಖ್ಯಮಂತ್ರಿ ಬಿ

ಬಾಹ್ಕಾಕಾಶ ಯೋಜನೆಗಳ ಅನುಷ್ಠಾನಕ್ಕೆ ಕೇಂದ್ರ ಸರ್ಕಾರದಿಂದ ನಿರಂತರ ಪ್ರೋತಾಪ ಕೇಂದ್ರ ಸಚಿವ ಡಾ

ಸರ್ಕಾರಿ ಭೂಮಿ ಒತ್ತುವರಿದಾರರ ವಿರುದ್ದ ಸರ್ಕಾರ ನಿರ್ದಾಕ್ಷಿಣ್ಯ ತ್ರಮಕ್ಟೆಗೊಳ್ಳಲಿದೆ ಇದಕ್ಕಾಗಿ ಮಾಜಿ ಎಧನಸಭಾಧ್ಯಕ್ಷ ಕೆ

ಬೋಪಯ್ಯ ನೇತೃತ್ವದ ಸಮಿತಿಯೊಂದನ್ನು ರಚಿಸಲಾಗುವುದು ಎಂದು ಮುಖ್ಯಮಂತ್ರಿ ಬಿ

ಕಂದಾಯ ಇಲಾಖೆ ಎಲ್ಲ ಇಲಾಖೆಗಳ ಮಾತೃ ಇಲಾಖೆ ಇದ್ದಂತೆ ಜನರ ಶ್ರೇಯೋಭಿವೃದ್ದಿಗಾಗಿ ಕಾರ್ಯ ನಿರ್ವಹಿಸುತ್ತಿದ್ದು ಸರ್ಕಾರದ ಪಲವು ಮಪತ್ತದ ಯೋಜನೆಗಳನ್ನು ಜಾರಿಗೊಳಸುತ್ತಿದೆ

ಬಳಕ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಬಾಹ್ನಾಕಾಶ ಯೋಜನೆಗಳ ಅನುಷ್ಠಾನಕ್ಕೆ ನಿರಂತರ ಪೋತ್ಸಾಪ ನೀಡುತ್ತಿದೆ ತಂತ್ರಜ್ಞಾನ ಇಂದು ದೇಶದ ಮನೆ ಮನೆಗೆ ತಲುಪಿದೆ

ಬಾಹ್ಗಾಕಾಶ ಯೋಜನೆ ಕೇವಲ ಭಾರತದ ಯೋಜನೆ ಮಾತ್ರವಲ್ಲ ಇದು ಪ್ರತಿ ಭಾರತೀಯನ ಕಾರ್ಯಕ್ರಮವಾಗಿದೆ ಸರ್ಕಾರ ಕೂಡ ಇಸ್ತೋದ ಚಟುವಟಿಕೆಗಳು ಮತ್ತು ಯೋಜನೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಿದೆ ಕಳೆದ ಐದು ವರ್ಷಗಳಲ್ಲಿ ಯೋಜನೆಗಳ ಅನುದಾನ ನೇರವಾಗಿ ಗ್ರಾಮ ಪಂಚಾಯತ್ಗಳಿಗೆ ತಲುಪುತ್ತಿದೆ ಇದು ಗ್ರಾಮಗಳ ಆರ್ಥಿಕ ಸಬಲೀಕರಣಕ್ಕೆ ಸಹಕಾರಿಯಾಗಿದೆ ಎಂದರು ಇದೇ ವೇಳೆ ಭುವನ್ ವೆಬ್ ಪೋರ್ಟಲ್ಗೆ ಕೇಂದ್ರ ಸಚಿವರು ಚಾಲನೆ ನೀಡಿದರು ಇಸ್ತೋ ಅಧ್ವಕ್ಷ ಕೆ ಸಿವನ್ ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವಾಲಯದ ಕಾರ್ಯದರ್ತಿ ಸುನೀಲ್ ಕುಮಾರ್ ಉಪಸ್ತಿತರಿದ್ದರು ಪರಿತಿಷ್ಲರ ಕಲ್ಲಾಣಕ್ಕೆ ಸರ್ಕಾರ ಬದ್ದವಾಗಿದ್ದು ಅವರು ಸ್ವಾವಲಂಬಿಗಳಾಗುವಂತಪ ಕಾರ್ಯಕ್ರಮ ರೂಪಿಸಲಾಗುವುದು ಎಂದು ಉಪ ಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಹೇಳಿದ್ದಾರೆ ಚಿಕ್ಕಮಗಳೂರಿನಲ್ಲಿಂದು ಜಿಲ್ಲಾ ಮಾದಿಗ ಸಮಾಜ ವತಿಯಿಂದ ಏರ್ಪಡಿಸಿದ್ದ ಜಿಲ್ಲಾ ಸಮಾವೇಶ ಮತ್ತು ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಅವರು ಪರಿತಿಷ್ಪರ ಏಳಿಗೆಗಾಗಿ ಶ್ರಮಿಸುತ್ತಿದ್ದಾರೆ ಬಾಬಾ ಸಾಹೇಬ್ ಡಾ

ಅಂಬೇಡ್ಕರ್ ಅವರ ಆಶಯದಂತೆ ದಲಿತರು ಶಿಕ್ಷಣ ಸಂಘಟನೆ ಮತ್ತು ಹೋರಾಟದ ಮನೋಭಾವವನ್ನು ಬೆಳೆಸಿಕೊಳ್ಟಬೇಕು ಎಲ್ಲಾ ಉಪ ಜಾತಿಗಳು ಸಂಘಟಿತರಾಗಬೇಕು ಎಂದು ಹೇಳಿದರು

ಸೋಮಣ್ಣ ಹೇಳಿದ್ದಾರೆ ಬೆಂಗಳೂರಿನ ಲಾಲ್ಬಾಗ್ ಉದ್ಯಾನವನಕ್ಕೆ ಇಂದು ದೆಳಗ್ಗೆ ಭೇಟಿ ನೀಡಿ ಸಾರ್ವಜನಿಕರೊಂದಿಗೆ ಸಮಾಲೋಚನೆ ನಡೆಸಿದ ಸಚಿವರು ಲಾಲ್ ಬಾಗ್ ಉದ್ಯಾನವನ್ನು ಮತ್ತಪ್ಪು ಅಭಿವೃದ್ಧಿಪಡಿಸಲಾಗುವುದು ಮೈಸೂರು ನಗರದ ಹತ್ತು ವಿವಿಧ ಭಾಗಗಳಲ್ಲಿ ಪಾರ್ಕ್ಗಳ ನಿರ್ಮಾಣ ಕುರಿತು ಯೋಚಿಸಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆ ಕುರಿತು ಸುದ್ನಿಗಾರರಿಗೆ ಪ್ರತಿಕ್ರಿಯಿಸಿದ ವಿ ಸೋಮಣ್ಣ ಸಂಪುಟ ಮನರ್ ರಚನೆ ತಿಂಗಳಾಂತ್ನದೊಳಗೆ ನಡೆಯಲಿದೆ ಇದರಲ್ಲಿ ಯಾವುದೇ ಗೊಂದಲವಿಲ್ಲ ಸಂಪುಟದಿಂದ ಹಿರಿಯ ಸಚಿವರನ್ನು ಕೈಬಿಡುವ ಸಾಧ್ಯತೆಯಿಲ್ಲ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಮುಖ್ಯಮಂತ್ರಿ ಅವರಿಗೆ ಪರಮಾಧಿಕಾರವಿದೆ ಎಂದು ತಿಳಿಸಿದರು

ಬಳಿಕ ಮಾತನಾಡಿದ ಅವರು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಫೆಬ್ರವರಿಯಲ್ಲಿ ಸ್ನಾರ್ಟ್ ಪೋನ್ ನೀಡಲು ತೀರ್ಮಾನಿಸಲಾಗಿದೆ ಇದರಿಂದ ಮಕ್ಕಳ ಪಾಜರಾತಿ ಅವರ ಆರೋಗ್ಟದ ಸಮಗ್ರ ಮಾಹಿತಿಯನ್ನು ಸ್ಕಾರ್ಟ್ ಪೋನ್ ಮೂಲಕ ವ್ಯವಸ್ಥಿತವಾಗಿ ಸಂಗ್ರಹಿಸಲು ಸಹಕಾರಿಯಾಗಲಿದೆ ಎಂದು ಹೇಳಿದರು ಅತ್ಯಾಚಾರ ಪ್ರಕರಣಗಳು ವರದಿಯಾದಾಗ ಸಮಾಜದಲ್ಲಿ ಕೇವಲ ಹೆಣ್ಣಮಕ್ಕಳನ್ನಷ್ಷೇ ದೂರುವ ಪ್ರವೃತ್ತಿ ಕಂಡುಬರುತ್ತಿರುವುದು ವಿಷಾದಕರ

ಮುಂಬರುವ ದಿನಗಳಲ್ಲಿ ಸ್ತೀಶಕ್ತಿ ಸಂಘಗಳನ್ನು ಇನ್ನಷ್ಟು ಬಲಪಡಿಸಲು ಯೋಜನೆಗಳನ್ನು ಜಾರಿಗೆ ತರಲಾಗುವುದು ಪ್ರಧಾನಮಂತ್ರಿಗಳ ಮಾತ್ಸವಂದನಾ ಹಾಗೂ ಮುಖ್ಯಮಂತ್ರಿಗಳ ಮಾತ್ಸ್ರೀ ಯೋಜನೆಯನ್ನು ಸಮರ್ಪಕವಾಗಿ ಜಾರಿಗೆ ತರುವ ಮೂಲಕ ಬಡ ಕುಟುಂಬದ ಗರ್ಭಿಣಿಯರಿಗೆ ಅನುಕೂಲ ಕಲ್ಪಿಸಬೇಕು ಎಂದು ಶಶಿಕಲಾ ಜೊಲ್ಲೆ ತಿಳಿಸಿದರು ಜಾಗತಿಕ ಮಟ್ಟದಲ್ಲಿ ಆತಂಕ ಸೃಷ್ಷಿಸಿರುವ ಕೊರೋನಾ ವೈರಾಣು ಹರಡುವಿಕೆ ಹಿನ್ನೆಲೆಯಲ್ಲಿ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಷೀಯ ವಿಮಾನ ನಿಲ್ದಾಣದಲ್ಲಿ ವಿದೇಶಗಳಿಂದ ಬಂದಿರುವ ಪ್ರಯಾಣಿಕರನ್ನು ತೀವ್ರ ಆರೋಗ್ಗ ತಪಾಸಣೆಗೆ ಒಳಪಡಿಸಲಾಗುತ್ತಿದೆ

ಯಾವ ಪ್ರಯಾಣಿಕರಲ್ಲೂ ಕೊರೋನಾ ವೈರಾಣು ಪತ್ತೆಯಾಗಿಲ್ಲ ಎಂದು ವಿಮಾನ ನಿಲ್ದಾಣದ ಆರೋಗ್ಯ ವಿಭಾಗದ ಪ್ರಕಟಣೆ ತಿಳಿಬದೆ

ಇಂಟೆರೇಟೆಡ್ ಕಮಾಂಡ್ ಕಂಟೋಲ್ ಸೆಂಟರ್ಗಳ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಮಂಗಳೂರು ಸ್ನಾರ್ಟ್ ಸಿಟಿ ಲಿಮಿಟೆಡ್ನ ವ್ಯಮ್ಹಾಪಕ ನಿರ್ದೇಶಕ ಮುಪಮ್ನದ್ ನಜೀರ್ ತಿಳಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿತರ ಪತ್ರಕರ್ತರ ಸಂಫದ ವತಿಯಿಂದ ನಗರದ ಶ್ರೆಸ್ಕ್ಲದ್ನಲ್ಲಿ ಮಂಗಳವಾರ ನಡೆದ ಮಂಗಳೂರು ಸ್ನಾರ್ಟ್ ಸಿಟಿ ಕುರಿತ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು

ಉಳಿತಾಯವಾಗಲಿದೆ ಎಂದರು

ಭಾರತ ಸೇವಾದಳದ ರಾಜ್ಯ ಅಧ್ಯಕ್ಷ ಎಚ್

ಗುರುಸಿದ್ದ ಸ್ವಾಮಿ ಮಾತನಾಡಿ ಮಕ್ಕಳಿಗೆ ತಿಸ್ತು ಸಂಯಮ ಕಲಿಸಿ ದೇಶಭಕ್ತಿ ಮೂಡಿಸುವಲ್ಲಿ ಸೇವಾದಳದ ಪಾತ್ರ ಮಹತ್ವದ್ಗಾಗಿದ್ಲು ಸರ್ಕಾರ ಸೇವಾದಳದ ಚಟುವಟಿಕೆಗಳಿಗೆ ಹೆಚ್ಚಿನ ಉತ್ತೇಜನ ನೀಡಬೇಕಿದೆ ಎಂದರು ಶಾಸಕ ಟ ವೆಂಕಟರಮಣಯ್ಯ ಮಾತನಾಡಿ ಸೇವಾದಳದ ಚಿಟುವಟಿಕೆಗಳಿಗೆ ಹೆಚ್ಚಿನ ಉತ್ತೇಜನ ನೀಡುವ ಕುರಿತು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗುವುದು ಸದನದಲ್ಲಿಯೂ ಈ ಬಗ್ಗೆ ಪ್ರಸ್ತಾಪಿಸಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಸೇವಾದಳ ಮಾಹಿತಿಯುಳ್ಳ ಕಿರು ಹೊತ್ತಿಗೆ ಹಾಗೂ ಸೇವಾದಳದ ಕಿರು ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ರಾಜ್ಯದ ವಿವಿದೆಡೆಗಳಿಂದ ಆಗಮಿಸಿದ್ದ ಸಾವಿರಾರು ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥ ಸಂಚಲನ ನಡೆಯಿತು

ಎಸ್ ಪಾಟೀಲ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ

ಕೇಂದ್ರ ಸಂಸದೀಯ ವ್ಲವಹಾರಗಳ ಸಚಿವ ಪ್ರಹ್ನಾದ ಜೋತಿ ಬ್ಲಹತ್ ಮತ್ತು ಮಧ್ಯಮ ಕೈಗಾರಿಕ ಸಚಿವರಾದ ಜಗದೀಶ್ ಶೆಟ್ಲರ್ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ

ಬೆಂಗಳೂರಿನ ಕೇಂದ್ರೀಯ ಸದನದಲ್ಲಿಂದು ಪ್ರಾದೇಶಿಕ ಜನಸಂಪರ್ಕ ಕಾರ್ಯಾಲಯ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗಳ ಸಹಯೋಗದಲ್ಲಿ ಮಿಷನ್ ಇಂದ್ರ ಧನುಷ್ ಕುರಿತ ಪುನರ್ ಮನನ ಕಾರ್ಯಾಗಾರವನ್ನು ಆಯೋಜಿಸಿತ್ತು

ಬೆಂಗಳೂರು ಹಾಗೂ ಸುತ್ತಮುತ್ತ ಶುಜ್ಜ ಆಕಾಶ ಇರಲಿದ್ದು ದೆಳಗಿನ ವೇಳೆ ಕೆಲವು ಪ್ರದೇಶಗಳಲ್ಲಿ ಮಂಜು ಮುಸುಕಲಿದೆ